ನಗರದೇವತೆ ದುರ್ಗಾಂಬಿಕಾದೇವಿ ದೇವಸ್ವಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬೃಹತ್ ಮೆರವಣಿಗೆಗೆ ಚಾಲನೆ ನೀಡಿದರು ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಅಮಿತ್ ಶಾ ಮೆರವಣಿಗೆ ಉದ್ದಕ್ಕೂ ಮತಯಾಚಿಸಿದರು ಹಗೆದಿಬ್ಬ ಸರ್ಕಲ್ ರಾಮ್ ಅಂಡ್ ಕೋ ವ್ಯತ್ತ ಪಿಬಿ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸುಮಾರು ಮೂರು ಕಿಲೋಮೀಟರ್ ದೂರದವರೆಗೂ ಮೆರವಣಿಗೆ ನಡೆಯಿತು ನಂತರ ಅಮಿತ್ ಶಾ ಜಿಎಂಐಟಿ ಕಾಲೇಜಿನಲ್ಲಿ ಪಕ್ಷದ ಪದಾಧಿಕಾರಿಗಕೊಂದಿಗೆ ಚರ್ಜೆ ನಡೆಸಿದರು

ಸಿದ್ದೇಶ್ವರ್ ಮಾಜಿ ಸಚಿವ ಎಸ್

ರವೀಂದ್ರನಾಥ್ ಇತರರು ಭಾಗವಹಿಸಿದ್ದರು ರಾಜ್ಲದಲ್ಲಿ ಏನೇ ಮಾಡಿದರೂ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಲ ಹೇಳದ್ದಾರೆ

ತಮ್ಮ ಮೇಲೆ ಮತ್ತು ತಮ್ಮ ಸರಕಾರದ ವಿರುದ್ದ ಭಪ್ಪಾಚಾರ ಆರೋಪಗಳದ್ದರೆ ಹಾಗೂ ಇದಕ್ಕೆ ಸೂಕ್ತ ದಾಖಲೆಗಳದ್ದರೆ ಲೋಕಾಯುಕ್ತ ಇಲ್ಲವೇ ನ್ಯಾಯಾಲಯಕ್ಕೆ ಹೋಗಲಿ ಎಂದರು ಬಳಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಧೋಳಕ್ಕೆ ಆಗಮಿಸಿ ಸಾರ್ವಜನಿಕ ರ್ಖಾಲಿಯನ್ನು ಉದ್ದೇಷಿಸಿ ಮಾತನಾಡಿದರು ಕೇಂದ್ರ ಸಚಿವ ಡಿ

ಶಿವಕುಮಾರ್ ಹಾಸನದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ

ಜಲಸಂರಕ್ಷಣೆ ಸಾಮಾಜಿಕ ಮತ್ತು ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಎಂದು ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಮಳೆ ನೀರು ಕೊಯ್ಲಿಗೆ ಏಪ್ರಿಲ್ನಿಂದ ಜುಲೈವರೆಗೆ ಅವಧಿ ಅತಿ ಸೂಕ್ತವಾಗಿದ್ದು ವ್ವವ್ಯಿತ ಕ್ರಮಗಳಿಂದ ಉತ್ತಮ ಬೆಳೆ ಪಡೆಯಬಹುದು ಎಂದು ಮೋದಿ ಹೇಳಿದ್ದಾರೆ ಆಸ್ಟೇಲಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ತ್ರೀಡಾಕೂಟದಲ್ಲಿ ಭಾರತದ ಸ್ಪರ್ಧಿಗಳ ಸಾಧನೆಯನ್ನು ಪ್ರಧಾನಿ ತ್ಲಾಫಿಸಿದರು ಭಾರತವನ್ನು ಪ್ರತಿನಿಧಿಸಿದ ಎಲ್ಲ ಕುಸ್ತಿಪಟೂಗಳು ಪದಕ ಪಡೆದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಫಿಟ್ ಇಂಡಿಯಾ ಅಭಿಯಾನದಲ್ಲಿ ಯೋಗಕ್ಷೆ ಪ್ರಾಮುಖ್ಯತೆ ಇದ್ದು ಅನೇಕ ಖ್ಯಾತನಾಮರು ಯುವಕರನ್ನು ಪ್ರೇರೇಪಿಸುತ್ತಿದ್ದಾರೆ ಎಂದರು ಸ್ವಚ್ನ ಭಾರತ್ ಬೇಸಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ ಪ್ರಧಾನಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಯುವಕರು ಕೊಡುಗೆ ನೀಡಲು ಇದೊಂದು ಅವಕಾಶ ಎಂದರು ಇನ್ನು ಕೆಲವೇ ದಿನಗಳಲ್ಲಿ ಪವಿತ್ರ ರಂಜಾನ್ ತಿಂಗಳು ಆರಂಭವಾಗಲಿದ್ದು ವಿಶ್ವಾದ್ಯಂತ ಶ್ರದ್ದಾ ಭಕ್ತಿಯಿಂದ ಆಚರಿಸುವ ಈ ಹಬ್ಬ ಪ್ರವಾದಿ ಮೊಹಮದ್ ಬೋಧನೆಗಳನ್ನು ಸ್ನರಿಸುವ ಅವಕಾಶ ಒದಗಿಸಲಿದೆ ಎಂದರು